ಕನ್ನಡ ಸಂಸ್ಕೃತಿ ಇಲಾಖೆ ಐದೂವರೆ ಕೋಟ ರೂಪಾಯಿ ಅನುದಾನದಲ್ಲಿ ನಿರ್ಮಿಸಿರುವ ವಸ್ತು ಸಂಗ್ರಹಾಲಯದಲ್ಲಿ ತಿಮ್ನಯ್ಲಿ

ರಕ್ಷಣಾ ಪಡೆಗಳ ಮುಖ್ಯಸ್ತ ಜನರಲ್ ಬಿಟಿನ್ ರಾಮತ್ ಸೇರಿದಂತೆ ಸೇನೆಯ ಹಿರಿಯ ಅಧಿಕಾರಿಗಳು ಹಾಗೂ ಸಚಿವರಾದ ವಿಸೋಮಣ್ಣ ಅರವಿಂದ ಲಿಂಬಾವಳಿ ಜಿಲ್ಲೆಯ ಅನೇಕ ಶಾಸಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ನಾಳೆ ರಾಷ್ವಪತಿ ರಾಮನಾಥ್ ಕೋವಿಂದ್ ಬೆಂಗಳೂರಿನಲ್ಲಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯ ಘಟಕೋತ್ವವದಲ್ಲಿ ಭಾಷಣ ಮಾಡಲಿದ್ದಾರೆ ಭಾರತದ ನ್ಯಾಯಾಂಗ ವ್ಯವಸ್ವೆ ಎಂದಿಗೂ ಸಂವಿಧಾನದಲ್ಲಿ ಸಕಾರಾತ್ಮಕವಾಗಿ ಪಸ್ತಕ್ಷೇಪ ಮಾಡಬೇಕು ಪಾಗೂ ಆದನ್ನು ಸ್ಯಜನಾತ್ಮಕವಾಗಿ ಮತ್ತಪ್ಪು ಸದ್ಭಭಗೊಳಿಸಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರಮೋದಿ ಹೇಳದ್ದಾರೆ ಎಡಿಯೋ ಸಂವಾದದ ಮೂಲಕ ಗುಜರಾತ್ ಪೈಕೋರ್ಟ್ನ ವಜ್ರ ಮಹೋತ್ಸವವನ್ನು ಉದ್ದೇಶಿಸಿ ಮಾತನಾಡಿದ ಅವರು ದೇಶದ ಜನರ ಪಕ್ಕುಗಳನ್ನು ರಕ್ಷಿಸುವ ನಿಟ್ಟನಲ್ಲಿ ನ್ಯಾಯಾಂಗ ಸದಾ ತನ್ನ ಕರ್ತವ್ದ ನಿರ್ವಒಸುತ್ತಿದೆ ಹಾಗೂ ರಾಷ್ಟೀಯ ಹಿತಾಸಕ್ತಿ ವಿಚಾರಕ್ಷೆ ಆದ್ಯತೆಯನ್ನು ನೀಡಿದೆ ಎಂದು ಹೇಳಿದರುಭಾರತೀಯ ಸಂಸ್ಕತಿ ಹಾಗೂ ಮೌಲ್ಲಗಳ ಆಧಾರದಲ್ಲಿ ಶತಮಾನಗಳಿಂದ ಕಾನೂನುಗಳು ರೂಮಗೊಂಡಿವೆ ದೇಶದಲ್ಲಿಯೇ ಸ್ವರಾಜ್ಯದ ಮೂಲವಿದೆ

ವಿಶ್ವದರ್ಜೆಯ ನ್ವಾಯಾಂಗ ವ್ಯವಸ್ಥೆ ಸ್ವಾಪನೆಗೆ ಸರ್ಕಾರ ಪಾಗೂ ನ್ನಾಯಾಂಗದ ಹೊಣೆಗಾರಿಕೆ ಆಗತ್ಯ ಭಾರತೀಯತೆಯ ಮೌಲ್ಯ ಹಾಗೂ ಪ್ರತಿಯೊಬ್ಬ ನಾಗರಿಕನ ಪಕ್ಕು ರಕ್ಷಿಸುವುದು ಕೂಡ ಆತ್ಯಗತ್ಯ ಎಂದರು ಅಸ್ಸಾಂ ರಾಜ್ನದ ಚಪಾ ತೋಟದಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಅಗತ್ತ ಸೌಲಭ್ಯ ಒದಗಿಸಲು ಸರ್ಕಾರ ಬದ್ದವಾಗಿದೆ ಎಂದು ಕೇಂದ್ರ ಪಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭರವಸೆ ನೀಡಿದ್ದಾರೆ ಪಶ್ಚಿಮ ಬಂಗಾಳ ಮತ್ತು ಅಸ್ತಾಂ ರಾಜ್ಯದಲ್ಲಿ ಕೆಲಸ ಮಾಡುವ ಜಪಾ ತೋಟದ ಕಾರ್ಮಿಕರ ಕಲ್ನಾಣಕ್ಕೆ ಕೇಂದ್ರ ಬಜೆಚ್ನಲ್ಲಿ ಒಂದು ಸಾವಿರ ಕೋಟಿ ರೂಪಾಯ ಅನುದಾನ ಪ್ರಕಟಸಲಾಗಿದೆ ಎಂದು ಅವರು ಹೇಳಿದರು ಗುವಾಷಟಿಯಲ್ಲಿ ನಡೆಯುತ್ತಿರುವ ಚಾಪ್ ಬಗೇಚಾ ಧನ್ ಪುರಸ್ನಾರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಆವರು ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನೆ ಮತ್ತು ಆಯುಪ್ನಾನ್ ಭಾರತ ಯೋಜನೆಗಳು ಚಪಾ ತೋಟದಲ್ಲಿ ಕೆಲಸ ಮಾಡುವ ಕಾರ್ಮಿಕರ ಜೀವನ ಸುಧಾರಣೆ ಮಾಡಲಿವೆ ಎಂದು ಹೇಳದರು ಅಸ್ಲಾಮಿನ ಜಹಾ ತನ್ನದೇ ಆದ ಜನಪ್ರಿಯತೆಯನ್ನು ಗಳಿಸಿಕೊಂಡಿದೆ ಮಧ್ಯವರ್ತಿಗಳ ಪಾವೀಯನ್ನು ತಪ್ಪಿಸಲು ಡಿಜಿಬಲ್ ತಂತ್ರಜ್ಞಾನದ ನೆರವು ಒದಗಿಸಲು ಸರ್ಕಾರ ಬದ್ದವಾಗಿದೆ ಎಂದರು ಮುಖ್ಯಮಂತ್ರಿ ಸರ್ಬಾನಂದ ಸೋನೋವಾಲಾ ಮಾತನಾಡಿ ಚುಾ ತೋಟದ ಕಾರ್ಮಿಕರ ಕಲ್ಲಾಣಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಪಲವು ಕಲ್ಲಾಣ ಕಾರ್ಯಕ್ರಮಗಳನ್ನು ಜಂಟಿಯಾಗಿ ಜಾರಿಗೊಳಿಸುತ್ತಿವೆ ಆತ್ನ ನಿರ್ಭರ ಭಾರತ ಅಭಿಯಾನದಡಿ ಗುರಿ ಸಾಧಿಸಲು ಜೆಹಾ ತೋಟದ ಕಾರ್ಮಿಕರು ಕೊಡುಗೆ ನೀಡಬೇಕೆಂದು ಮನವಿ ಮಾಡಿದ್ದಾರೆ

ಈ ರಾಜ್ಯಗಳು ವೆಜ್ಞ ಇಲಾಖೆ ಸೂಚಿಸಿರುವ ವ್ಲಾಪಾರ ಸುಲಲೀಕರಣ ಸುಧಾರಣಾ ಕ್ರಮಗಳನ್ನು ಪಾಲನೆ ಮಾಡಿದ್ದು ಇದೀಗ ಹೆಚ್ಚುವರಿ ಪಣಕಾಸು ಸಂಪನ್ನೂಲ ಕ್ರೋಢೀಕರಿಸಲು ಅರ್ಹತೆ ಪಡೆದಿವೆ ಎಂದು ಪಣಕಾಸು ಸಚಿವಾಲಯ ತಿಳಿಸಿದೆ

ಕರ್ನಾಟಕ ಕೇರಳ ತಮಿಳುನಾಡು ಆಂಧ್ರಪ್ರದೇಶ ತೆಲಂಗಾಣ ಮಧ್ಯಪ್ರದೇಶ ಒಡಿತಾ ಮತ್ತು ರಾಜಸ್ತಾನ ರಾಜ್ಗಳು ಈ ಸುಧಾರಣಾ ಕ್ರಮಗಳ ಪಾಲನೆ ಪೂರ್ಣಗೊಳಿಸಿವೆ ಎಂದು ಕ್ರೆಗಾರಿಕೆ ಮತ್ತು ಅಂತರಿಕ ವ್ಯಾಪಾರ ಉತ್ತೇಜನಾ ಇಲಾಖೆ ದೃಢಪಡಿಸಿದೆ ದೇಶದಲ್ಲಿ ಬಂಡವಾಳ ಪೂಡಿಕೆ ಆಕರ್ಷಿಸುತ್ತಾ ಶೀಘ್ರ ಪ್ರಗತಿ ಸಾಧಿಸಲು ವ್ಯಾಪಾರ ಸುಲಲೀಕರಣ ಅತಿ ಮುಖ್ಯವಾಗಿದೆ ಒೀಗಾಗಿ ಈ ನಿಯಮಾವಳಗಳನ್ನು ಪಾಲಿಸುವ ರಾಜ್ಯಗಳಿಗೆ ಹೆಚ್ಚಿನ ಸಾಲ ಪಡೆಯಲು ಅನುಮತಿ ನೀಡಲು ಕಳೆದ ವರ್ಷದ ಮೇ ತಿಂಗಳಲ್ಲಿ ಕೇಂದ್ರ ಸರ್ಕಾರ ಸಮ್ನತಿಸಿತ್ತು

ಸದಾನಂದಗೌಡ ಹೇಳಿದ್ದಾರೆ ಕರ್ನಾಟಕದ ಮೈಸೂರಿನಲ್ಲಿಂದು ಸುಧ್ವಿಗಾರರೊಂದಿಗೆ ಮಾತನಾಡಿದ ಅವರು ರೈತರಿಗೆ ಕಡಿಮೆ ದರದಲ್ಲಿ ರಸಗೊಬ್ಬರ ದೊರಕಬೇಕು ಎಂಬ ಸದುದ್ದೇಶದಿಂದ ಕೃಷಿ ವಲಯಕ್ಕೆ ಸರ್ಕಾರ ಪೆಟ್ಟನ ಆದ್ಗತೆ ನೀಡಿದೆ ಎಂದರು ರೈತರ ಸಮಸ್ಕೆ ಪರಿಪರಿಸಲು ಸರ್ಕಾರ ಸಿದ್ಧವಿದೆ ಈ ಹಿನ್ನೆಲೆಯಲ್ಲಿ ರೈತ ಸಂಘಟನೆಗಳ ನಾಯಕರು ಪ್ರತಿಭಟನೆ ಒಂದಕ್ಕೆ ಪಡೆದು ಸರ್ಕಾರದೊಂದಿಗೆ ಮಾತುಕತೆ ನಡೆಸಿ ಸಮಸ್ನೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಮುಂದಾಗಬೇಕು ಎಂದು ಸಚಿವರು ಮನವಿ ಮಾಡಿದರು ಕೇಂದ್ರದ ಕೃಷಿ ಕಾಯ್ದೆಗಳಲ್ಲಿ ಯಾವುದೇ ಲೋಪದೋಷಗಳಲ್ಲ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಷಿ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ಸರ್ಕಾರ ಈ ವಿಚಾರವಾಗಿ ರೈತ ಸಂಘಟನೆಗಳ ನಾಯಕರೊಂದಿಗೆ ಮುಕ್ತ ಮಾತುಕತೆಗೆ ಸಿದ್ದವಿದೆ ಎಂದ ಅವರು ಸಂಸತ್ತಿನಲ್ಲೂ ಈ ವಿಚಾರದ ಬಗ್ಗೆ ಚರ್ಚೆ ನಡೆಯುತ್ತಿದೆ ರೈತ ನಾಯಕರು ಮಾತುಕತೆಗೆ ಮುಂದಾದರೆ ಆವರ ಆನುಮಾನಗಳನ್ನು ಪರಿಪರಿಸಲು ಸರ್ಕಾರ ಸಿದ್ದವಿದೆ ಎಂದು ವಿವರಿಸಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಆರ್ಥಿಕತೆಯನ್ನು ಮನ್ನೇತನಗೊಳಿಸಲು ಹೆಚ್ಚಿನ ಗಮನ ಪರಿಸಿದೆ

ಕೋವಿಡ್ ನಂತರ ದೇಶದ ಆರ್ಧಿಕ ಪರಿಸ್ಥಿತಿ ಗಣನೀಯವಾಗಿ ಸುಧಾರಿಸುತ್ತಿದೆ

ಬೆಂಗಳೂರಿನಲ್ಲಿಂದು ಈ ವಿಷಯ ತಿಳಿಸಿದ ಅವರು

ಈ ಒಪ್ಪಂದಗಳಿಂದ ರಾಜ್ಯದಲ್ಲಿ ಏರೋ ಸ್ಲೇಸ್ ಮತ್ತು ರಕ್ಷಣಾ ಉಪಕರಣಗಳ ತಯಾರಿಕಾ ಘಟಕಗಳು ತಲೆ ಎತ್ತಲಿವೆ ಎಂದರು

ಅಂತರ್ಜಾಲವನ್ನು ಭಯೋತಾದಕರು ದುರ್ಬಳಕೆ ಮಾಡಿಕೊಳ್ಳುವ ಆತಂಕವಿದ್ದು ಕೇಂದ್ರಾಡಳತ ಪ್ರದೇಶದ ಪಲವು ಭಾಗಗಳಲ್ಲಿ ಅತಿವೇಗದ ಅಂತರ್ಜಾಲ ಸೇವೆ ನಿಷೇಧ ಮುಂದುವರೆಸಲಾಗಿದೆ

ಜೋ ರೂಟ್ ತಮ್ಮ ನೂರನೇ ಟೆಸ್ಟ್ ತ್ರಿಕೆಟ್ ಪಂದ್ಕದಲ್ಲಿ ದ್ವಿಶತಕ ಗಳಿಸಿದ್ದಾರೆ ಇಂಗ್ಲೆಂಡ್ ಟೆಸ್ಟ್ ಕ್ರಿಕೆಟ್ ಇತಿಪಾಸದಲ್ಲಿ ಈ ಸಾಧನೆ ಮಾಡಿದ ಮೊದಲಿಗರಾಗಿದ್ದಾರೆ ಈ ಸರಣಿಯಲ್ಲಿ ಗೆಲ್ಲವ ತಂಡ ಐಸಿಸಿ ವಿಶ್ವ ಟೆಸ್ಟ ಚಾಂಪಿಯನ್ಶಿಪ್ ನಲ್ಲಿ ನ್ಲೂಜಲೆಂಡ್ ತಂಡವನ್ನು ಎದುರಿಸಲಿದೆ